ಿ ರಾಜ್ಯದ ಹಿತಾಸಕ್ಕಿ ಕಡೆಗಣನೆ ಸುಭದ್ರ ಆಡಳಿತ ನೀಡಲು ಸಮಿತ್ರ ಸರ್ಕಾರ ವಿಫಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಿ ಸತತ ಬರಗಾಲ ಎದುರಿಸುವ ಜಿಲ್ಲೆಗಳಲ್ಲಿ ಶೀಘವೇ ಇಶ್ರೇಲ್ ಕೃಷಿ ತಂತ್ರಜ್ಞಾನ ಅಳವಡಿಕೆ ಕೃಷಿ ಖಾತೆ ಸಚಿವ ಎನ್

ಿ ಧಾರವಾಡದಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಗೆ ಪರಿಹಾರ ಕಂಡುಹಿಡಿಯುವ ಕುರಿತು ಚಿಂತನೆ ಸಾರಿಗೆ ಖಾತೆ ಸಚಿವ ಡಿ

ವಾರ್ತೆಗಳ ವಿವರ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ನೇತೃತ್ವದ ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರದ ಮಂತ್ರಿಮಂಡಲವನ್ನು ನಿನ್ನೆ ವಿಸ್ತರಣೆ ಮತ್ತು ಪುನರ್ರಚಿಸಲಾಗಿದೆ ಕಾಂಗ್ರೆಸ್ನ ಎಂಟು ಮಂದಿ ಸಂಪುಟ ದರ್ಜೆ ಸಚಿವರಾಗಿ ನಿನ್ನೆ ಪ್ರಮಾಣ ವಚನ ಸ್ನೀಕರಿಸಿದರು ಬೆಂಗಳೂರಿನ ರಾಜಭವನದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ರಾಜ್ಯಪಾಲ ವಜೂಬಾಯಿವಾಲಾ ನೂತನ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದರು ಶಾಸಕರಾದ ಬಬಲೇಶ್ವರದ ಎಂ

ಪಾಟೀಲ್ ಬಾಗಲಕೋಟೆ ಜಿಲ್ಲೆಯ ಆರ್

ತಿಮ್ನಾಪುರ್ ಯಮಕನಮರಡಿಯ ಸತೀಶ್ ಜಾರಕಿಹೊಳಿ ಕುಂದಗೋಳದ ಸಿ

ತಿವಳ್ಳಿ ಹೂವಿನ ಹಡಗಲಿಯ ಪಿ ಟಿ ಪರಮೇಶ್ವರ್ ನಾಯಕ್ ಸಂಡೂರಿನ ಇ ತುಕಾರಾಂ ಬೀದರ್ನ ರಹೀಂಖಾನ್ ಹಾಗೂ ಹೊಸಕೋಟೆಯ ಎಂ ಟಿ

ನಾಗರಾಜ್ ರಾಜ್ಯ ಮಂತ್ರಿಮಂಡಲಕ್ಕೆ ಸಂಪುಟ ದರ್ಜೆ ಸಚಿವರಾಗಿ ನಿನ್ನೆ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು

ಈ ಮಧ್ಯೆ ಪೌರಾಡಳಿತ ಖಾತೆ ಸಚಿವ ರಮೇಶ್ ಜಾರಕಿಹೊಳಿ ಅರಣ್ಯ ಮತ್ತು ಪರಿಸರ ಖಾತೆ ಹೊಂದಿದ್ದ ಪಕ್ಷೇತರ ತಾಸಕ ಆರ್ ಶಂಕರ್ ಅವರನ್ನು ಮಂತ್ರಿ ಸ್ಥಾನದಿಂದ ಕಾಂಗ್ರೆಸ್ ಕೈಬಿಟ್ಟದೆ

ಕುಮಾರಸ್ವಾಮಿ ಟ್ವಿಚ್ ಮಾಡಿ ಜನಸೇವೆಯೇ ನಮ್ಮ ಸರ್ಕಾರದ ಮೂಲಮಂತ್ರ ಎಂದು ಹೇಳದ್ದಾರೆ ನೂತನ ಸಂಪುಟ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಎಂ

ಶಿವಳ್ಳ ರಹೀಂ ಖಾನ್ ಎಂಟಿಬಿ ನಾಗರಾಜ್ ಪರಮೇಶ್ವರ ನಾಯ್ಕ್ ಇ ತುಕಾರಾಂ ಮತ್ತು ಆರ್

ತಿಮ್ಮಾಪುರ ಅವರಿಗೆ ಸಮಿಶ್ರ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅಭಿನಂದನೆ ತಿಳಿಸಿದ್ದಾರೆ ಈ ಕುರಿತು ಟ್ಟಟ್ ಮಾಡಿರುವ ಅವರು ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಕೆಲವರಿಗೆ ಬೇಸರ ಆಗಿರುವುದು ಸಹಜ ಪಕ್ಷಕ್ಕೆ ನಿಷ್ಠರಾಗಿ ಉಳಿದು ತಾಕ್ಷೆಯಿಂದ ಅವಕಾಶಕ್ಕಾಗಿ ಕಾದವರನ್ನು ಕಾಂಗ್ರೆಸ್ ಪಕ್ಷ ಎಂದೂ ನಿರಾಶೆಗೊಳಿಸಿಲ್ಲ ಪಕ್ಷದ ಹಿತ ನಮೈಲ್ಲರ ಮೊದಲ ಆದ್ಯತೆಯಾಗಿರಲಿ ಸಮರ್ಥರು ಅನುಭವಿಗಳು ಮತ್ತು ಸೇವಾನಿಷ್ಠರಾಗಿರುವ ಎಲ್ಲ ನೂತನ ಸಚಿವರು ಜನರ ನಿರೀಕ್ಷೆಗೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತಾರೆ ಎಂಬ ವಿಶ್ವಾಸ ತಮಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ

ರಾಜ್ಯ ಸರ್ಕಾರ ಆಡಳಿತ ಯಂತ್ರ ನಡೆಸಲು ವಿಫಲವಾಗಿದೆ ಎಂಬುದನ್ನು ಇದು ಸಾಬೀತುಪಡಿಸಿದೆ ಎಂದು ಹೇಳಿದರು ಸಚಿವ ಸಂಪುಟ ವಿಸ್ತರಣೆಯಿಂದ ಕಾಂಗ್ರೆಸ್ ಶಾಸಕರ ನಡುವೆ ಅಸಮಾಧಾನ ಉಂಟಾಗಿದೆ ರಮೇಶ ಜಾರಕಿಹೊಳಿ ಅವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟಿದ್ದು ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ತಿರುವು ಪಡೆಯಲಿದೆ

ದೊರೆಸ್ವಾಮಿ ಮೇಡು ಗ್ರಾಮದ ರಂಗನ್ ಎಂಬುವವರು ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ ಎಂದು ಜಿಲ್ಲಾಧಿಕಾರಿ ಬಿ

ಕಾವೇರಿ ಹೇಳಿದ್ದಾರೆ ವಿಷ ಪ್ರಾಶನದ ಪ್ರಸಾದ ಸೇವಿಸಿ ಮೈಸೂರಿನ ಕೆ

ಆಸ್ತತ್ರೆ ಸೇರಿದಂತೆ ವಿವಿಧ ಆಸ್ತ್ರತ್ರಗಳಲ್ಲಿ ದಾಖಲಾಗಿದ್ದ

ಇದರಲ್ಲಿ ಮೂವರ ಸ್ಹಿತಿ ಗಂಭೀರವಾಗಿದೆ ಎಂದು ಚಾಮರಾಜನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಪ್ರಸಾದ ಹೇಳಿದ್ದಾರೆ

ಧಾರವಾಡದ ಸಿಬಿಟಿ ಸಾರಿಗೆ ಬಸ್ ನಿಲ್ದಾಣವನ್ನು ಆಧುನೀಕರಣಗೊಳಿಸಿ ಮೇಲ್ನಚೇಗೇರಿಸುವ ಮೂಲಕ ಈ ಪ್ರದೇಶದಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಗೆ ಪರಿಹಾರ ಕಂಡುಕೊಳ್ಳುವ ಕುರಿತು ಚಿಂತನೆ ನಡೆದಿದೆ ಎಂದು ಸಾರಿಗೆ ಖಾತೆ ಸಚಿವ ಡಿ

ತಮಣ್ಣ ಹೇಳಿದ್ದಾರೆ ಧಾರವಾಡದ ಬಿ ಆರ್ ಟಿ ಎಸ್ ಮುಖ್ಯ ನಿಲ್ದಾಣ ಹಳೆಯ ಬಸ್ ನಿಲ್ದಾಣದಲ್ಲಿ ನೂತನವಾಗಿ ತಲೆ ಎತ್ತಿರುವ ಉಪನಗರ ಸಾರಿಗೆ ಬಸ್ ನಿಲ್ದಾಣ ಹಾಗೂ ಸಿಬಿಟಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧಾರವಾಡದ ಸಿಬಿಟಿಯನ್ನು ಬಹು ಅಂತಕ್ತಿನ ಕಟ್ಟಡವಾಗಿ ಅಭಿವೃದ್ದಿಪಡಿಸಿ ಆಧುನೀಕರಣಗೊಳಿಸುವ ಯೋಚನೆ ಇದೆ ಈ ತ್ರಮದಿಂದ ಸಿಬಿಟಿ ಸುತ್ತಲಿನ ಪ್ರದೇಶಗಳಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಯು ಕೂಡ ಪರಿಹಾರವಾಗಲಿದೆ ಎಂದರು ಹುಬ್ಬಳ್ಳಿ ಧಾರವಾಡ ಅವಳನಗರದ ಮಧ್ಯೆ ಪ್ರಾಯೋಗಿಕವಾಗಿ ಪ್ರಾರಂಭವಾಗಿರುವ ಹೆಚ್

ಎಸ್ ದಿನೇ ದಿನೇ ಜನಪ್ರಿಯಗೊಳ್ಳುತ್ತಿದೆ

ಬಳಿಕ ನಗರ ಸಾರಿಗೆ ಹಾಗೂ ಬೇಂದ್ರೆ ಬಸ್ಗಳ ಸಂಖ್ಯೆ ಹಂತ ಹಂತವಾಗಿ ಕಡಿಮೆಯಾಗಲಿವೆ ಎಂದು ಹೇಳಿದರು ಈಗ ಚುಟುಕು ಸುದ್ದಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಜಿ ಸಚಿವ ಎಚ್

ಈ ಮೊದಲು ಡಿ

ಶಿವಕುಮಾರ ಕೆಪಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದರು ಮುಂಗಾರು ಮತ್ತು ಒಂಗಾರು ಮಳೆ ಕೊರತೆಯಿಂದ ಗದಗ ಜಿಲ್ಲೆಯಲ್ಲಿ ಉದ್ಯೋಗಕ್ಕಾಗಿ ಗುಳೆ ಹೋಗುವದನ್ನು ತಪ್ಪಸಲು ಗ್ರಾಮ ಪಂಚಾಯತ್ಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಉದ್ದೋಗ ಒದಗಿಸುವ ಕುರಿತು ಹೆಚ್ಚನ ಜಾಗೃತಿ ಮೂಡಿಸಬೇಕು ಎಂದು ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತ ಪಿ

ಮೇಘಣ್ಣವರ ಗದಗ್ನಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಸೂಚಿಸಿದ್ದಾರೆ

ಿ ರಾಜ್ಯದ ಹಿತಾಸಕ್ಕಿ ಕಡೆಗಣನೆ ಸುಭದ್ರ ಆಡಳಿತ ನೀಡಲು ಸಮ್ಮಿಶ್ರ ಸರ್ಕಾರ ವಿಫಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಿ ಸತತ ಬರಗಾಲ ಎದುರಿಸುವ ಜಿಲ್ಲೆಗಳಲ್ಲಿ ಶೀಘವೇ ಇದ್ರೇಲ್ ಕೃಷಿ ತಂತ್ರಜ್ಞಾನ ಅಳವಡಿಕೆ ಕೃಷಿ ಖಾತೆ ಸಚಿವ ಎನ್

ಧಾರವಾಡದಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಗೆ ಪರಿಹಾರ ಕಂಡುಹಿಡಿಯುವ ಕುರಿತು ಚಿಂತನೆ ಸಾರಿಗೆ ಖಾತೆ ಸಚಿವ ಡಿ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು